ಥೋಷಣೆ ಏಳು ಕ್ವೇತ್ರಗಳ ಉಮೇದುವಾರರ ಹೆಸರು ಬಾಕಿ ಇಂದು ವಿಶ್ವ ಜಲ ದಿನ ನೀರಿನ ಮೂಲಗಳ ಸಂರಕ್ಷಣೆಗೆ ಆದ್ಯತೆ

ಲೋಕಸಭಾ ಚುನಾವಣಾ ಸಿದ್ದತೆ ಕುರಿತು ರಾಜ್ಯ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ು ಕೆ ಎನ್ ರಮೇಶ್ ಅವರಿಂದ ಮಾಹಿತಿ

ಸದಾನಂದ ಗೌಡ ಬೆಂಗಳೂರು ಕೇಂದ್ರಕ್ಕೆ ಪಿ

ಮೋಹನ್ ಚಿಕ್ಕಬಳ್ಳಾಪುರಕ್ಕೆ ಬಚ್ಚೇಗೌಡ ಮೈಸೂರು ಕೊಡಗು ಕ್ವೇತ್ರಕ್ಕೆ ಪ್ರತಾಪ್ ಸಿಂಹ ಚಾಮರಾಜನಗರಕ್ಕೆ ಶ್ರೀನಿವಾಸ ಪ್ರಸಾದ್ ದಕ್ಷಿಣ ಕನ್ನಡಕ್ಕೆ ನಳಿನ್ ಕುಮಾರ್ ಕಟೀಲ್ ಚಿತ್ರದುರ್ಗಕ್ಕೆ ನಾರಾಯಣಸ್ವಾಮಿ ಹಾಸನಕ್ಕೆ ಎ ಮಂಜು ತುಮಕೂರಿಗೆ ಬಸವರಾಜು ಮತ್ತು ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳ ಪೈಕಿ ಕೋಲಾರ ಮಂಡ್ಯ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ

ಗದ್ದಿಗೌಡರ್ ಕಲಬುರಗಿ ಉಮೇಶ್ ಜಾಧವ್ ಬಳ್ಳಾರಿ ದೇವೇಂದ್ರಪ್ಪ ಬೀದರ್ಗೆ ಭಗವಂತ ಖೂಬಾ ಹಾವೇರಿ ಗದಗ ಶಿವಕುಮಾರ್ ಉದಾಸಿ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಶಿವಮೊಗ್ಗ ಬಿ

ರಾಘವೇಂದ್ರ ಧಾರವಾದಕ್ಕೆ ಪ್ರಹ್ಲಾದ್ ಜೋಷಿ ಮತ್ತು ದಾವಣಗೆರೆ ಕ್ಷೇತ್ರಕ್ಕೆ ಜಿ

ಇನ್ನುಳಿದ ಮೂರು ಕ್ಷೇತ್ರಗಳಾದ ಚಿಕ್ಕೋಡಿ ರಾಯಚೂರು ಮತ್ತು ಕೊಪ್ಪಳಕ್ಕೆ ಅಭ್ಯರ್ಥಿಗಳನ್ನು ಘೋಷಿಸಬೇಕಿದೆ

ಶುದ್ದ ನೀರಿನ ಮಹತ್ವ ಹಾಗೂ ಜಲಮೂಲಗಳ ಸುಸ್ದಿರ ರಕ್ಷಣೆ ಮತ್ತು ಹೊಣೆಯರಿತ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಈ ದಿನದಂದು ಜಲದಿನವನ್ನಾಗಿ ವಿಶ್ವಾದ್ಯಂತ ಆಚರಿಸಲಾಗುತ್ತದೆ

ಎಲ್ಲರಿಗೂ ಶುದ್ದ ನೀರು ದೊರೆಯುವಂತಾಗಬೇಕು ನೀರು ಪೋಲಾಗದಂತೆ ಜಾಗೃತಿ ವಹಿಸುವ ಪ್ರಮಾಣವನ್ನು ಪ್ರತಿಯೊಬ್ಬರೂ ತೊಡಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ವಿಶ್ವ ಜಲರಕ್ಷಣೆ ದಿನದಂದು ನೀಡಿರುವ ಸಂದೇಶದಲ್ಲಿ ಕರೆ ಕೊಟ್ಟಿದ್ದಾರೆ ಶುದ್ದ ನೀರಿನ ಮೂಲಗಳ ಸುಸ್ದಿರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಮತ್ತು ಜೀವ ವಾಹಿನಿಗಳಾದ ನದಿಗಳು ಹಳ್ಳ ಮತ್ತು ಕೆರೆಗಳ ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕು ಹನಿ ಹನಿ ನೀರಿನ ಮಹತ್ವವನ್ನು ಶಾಲಾ ಹಂತದಿಂದಲೇ ಮಕ್ಕಳಿಗೆ ತಿಳಿಸಬೇಕು ಎಂದು ಉಪರಾಷ್ಟಪತಿ ತಮ್ಮ ಟ್ಲಿಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲೂ ವಿಶ್ವ ಸಂರಕ್ಷಣೆ ದಿನವನ್ನು ಆಚರಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯತ್ನಲ್ಲಿ ಜಲ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅತೀಕ್ ಮಾತನಾದಿ ನೀರಿನ ಮೂಲಗಳ ಸಂರಕ್ಷಣೆ ಮಿತ ಬಳಕೆಗೆ ಆದ್ಯತೆ ನೀಡಬೇಕು ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು

ಎರಡು ವಾಹನಗಳ ನಡುವೆ ಮುಖಾಮುಖಿ ಧಿಕ್ಕಿಯಿಂದ ಈ ಅಪಘಾತ ಸಂಭವಿಸಿದ್ದು ಗಾಯಗೊಂಡವರನ್ನು ಆಸ್ವತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೃತಪಟ್ಟವರು ಗೋವಾ ಪ್ರವಾಸದಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ವಾಪಸ್ಸಾಗುತ್ತಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ